ಮೊದಲ ಡೋಸ್ ಕೋವಿಡ್ ಲಸಿಕೆ ಪಡೆದವರು ತಪ್ಪದೇ ನಿಗದಿತ ಸಮಯದಲ್ಲಿ ಎರಡನೇ ಡೋಸ್ ಪಡೆಯಿರಿ ಈ ಮೂರು ಸರಳ ಕ್ರಮಗಳನ್ನು ಅನುಸರಿಸುವ ಮೂಲಕ ಸುರಕ್ಷಿತವಾಗಿರಿ

ಕಡ್ಡಾಯವಾಗಿ ಮುಖಗವಸು ಧರಿಸಿ

ನಿಯಮಿತವಾಗಿ ಕೈಗಳು ಮತ್ತು ಮುಖ ಸ್ವಚ್ಲಗೊಳಿಸಿ

ರಕ್ಷಣಾ ಸಂಶೋಧನಾ ಅಭಿವೃದ್ಧಿ ಸಂಶೈ ಡಿಆರ್ಡಿಒದ ಐಎನ್ಎಂಎಎಸ್ ಮತ್ತು ಡಾ ರೆಡ್ಡಿ ಲ್ಲಾಬೋರೇಟರಿಸ್ ಸಹಭಾಗಿತ್ವದಲ್ಲಿ ಈ ದಿಷಧವನ್ನು ಅಭಿವೃದ್ದಿಪಡಿಸಲಾಗಿದೆ ಎಂದು ನಮ್ನ ಬಾತ್ತೀದಾರರು ವರದಿ ಮಾಡಿದ್ದಾರೆ ಈ ಔಷಧಿಯ ತುರ್ತು ಬಳಕೆಗಾಗಿ ಡಿಸಿಜಿಐ ಇತ್ತೀಚಿಗೆ ಅನುಮೋದನೆ ನೀಡಿತ್ತು

ಈ ದಿಷಧ ಬಳಕೆಯಿಂದ ಆಸ್ಪತ್ರೆಯಲ್ಲಿರುವ ಕೋವಿಡ್ ರೋಗಿಗಳು ತ್ವರಿತವಾಗಿ ಗುಣಮುಖರಾಗುವ ಜತೆಗೆ ಆಮ್ಲಜನಕ ಅವಲಂಬನೆಯನ್ನು ತಗ್ಗಿಸಲಿದೆ ಎಂಬುದು ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಪತ್ತೆಯಾಗಿದೆ

ಕೇರಳ ಆಂಧ್ರಪ್ರದೇಶ ತೆಲಂಗಾಣ ಕರ್ನಾಟಕ ಮತ್ತು ತಮಿಳುನಾಡು ಕಳೆದ ಎರಡು ದಿನಗಳಿಂದ ರೈಲುಗಳ ಮೂಲಕ ಆಮ್ಲಜನಕವನ್ನು ಪಡೆದಿವೆ

ಬೇಡಿಕೆಯಂತೆ ಕಡಿಮೆ ಅವಧಿಯಲ್ಲಿ ಸಾಧ್ಯವಾದಪ್ಟು ಬೇಗ ಅಗತ್ಯವಿರುವ ರಾಜ್ಯಗಳಿಗೆ ಆಮ್ಲಜನಕವನ್ನು ಪೂರೈಸುವ ಕೆಲಸವನ್ನು ಮಾಡುತ್ತಿದೆ ಎಂದು ಭಾರತೀಯ ರೈಲ್ವೆ ಹೇಳಿದೆ

ಕೇಂದ್ರ ಆರೋಗ್ಲ ಕಾರ್ಯದರ್ಶಿ ರಾಜೇಶ್ ಭೂಷಣ್ ಮತ್ತು ನೀತಿ ಆಯೋಗದ ಡಾ

ಕೆ ಪಾಲ್ ನೇತ್ಯತ್ವದಲ್ಲಿ ನಿನ್ನೆ ನಡೆದ ಉನ್ನತ ಮಟ್ಟದ ವಿಡಿಯೋ ಕಾಸ್ಫರೆನ್ಸ್ ಸಭೆಯಲ್ಲಿ ಎಲ್ಲ ರಾಜ್ಜಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಅಧಿಕಾರಿಗಳು ಪಾಲ್ಗೊಂಡಿದ್ದರು

ಸೋಂಕಿತರ ಪ್ರಾಥಮಿಕ ಸಂಪರ್ಕದಲ್ಲಿದ್ದವರನ್ನು ಸಾಧ್ಯವಾದಷ್ಟು ಪತ್ತೆ ಮಾಡಬೇಕು ಕೋವಿಡ್ ಸೋಂಕು ದೃಢಪಟ್ಟವರಲ್ಲಿ ಆಮ್ಲಜನಕ ಮಟ್ಟದ ಮೇಲೆ ನಿಗ ಇಡಬೇಕು ಪ್ರತಿಯೊಂದು ಗ್ರಾಮಕ್ಕೆ ಅಗತ್ಯವಿರುವ ಪಲ್ಲ್ ಆಕ್ಸಿಮೀಟರ್ ಉಷ್ಣತಾಮಾಪಕಗಳನ್ನು ಒದಗಿಸುವುದು ಅಗತ್ನ ಎಂದು ಸೂಚಿಸಲಾಗಿದೆ ಅಲ್ಲದೆ ದಿನನಿತ್ಯ ವೈದ್ಯಾಧಿಕಾರಿಗಳು ಮತ್ತು ಬ್ಲ್ವಾಕ್ ಮಟ್ಟದ ನೋಡಲ್ ಅಧಿಕಾರಿಗಳೊಂದಿಗೆ ಎಸ್ಒಪಿ ಮಾರ್ಗಸೂಚಿ ಅನುಸರಿಸಲಾಗುತ್ತಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ರಾಜ್ಯ ಆರೋಗ್ಯ ಕಾರ್ಯದರ್ತಿಗಳು ಪರಶೀಲನಾ ಸಭೆ ನಡೆಸಬೇಕು ಎಂದು ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ ಕರ್ನಾಟಕ ರಾಜಧಾನಿ ಬೆಂಗಳೂರಿನ ಬೌರಿಂಗ್ ಆಸ್ವತ್ರೆಯಲ್ಲಿ ಬ್ಯಾಕ್ ಫಂಗಸ್ ಚಿಕಿತ್ಸೆಗೆ ಪ್ರಾಯೋಗಿಕವಾಗಿ ವ್ಹವಸ್ಟೆ ಮಾಡಲಾಗುತ್ತಿದ್ದು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

ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರು ಸ್ಪೀರಾಯಿಡ್ ಅಧಿಕವಾಗಿ ಬಳಸಿರುವವರು ಮಧುಮೇಹ ಸಮಸ್ನೆ ಉಳ್ಳವರು ಕೋವಿಡ್ನಿಂದ ಬಾಧಿತರಾದಾಗ ಬ್ಞಾಕ್ ಫಂಗಸ್ನಿಂದ ಬಳಲುವ ಸಾಧ್ಯತೆ ಇದೆ ಎಂದರು

ಮಹಾರಾಪ್ಷದಲ್ಲಿ ಈ ಸೋಂಕು ಕಾಣಿಸಿಕೊಂಡಾಗಲೇ ಇಲ್ಲಿನ ನೇತ್ರ ತಜ್ಞರೊಂದಿಗೆ ಸಮಾಲೋಚನೆ ಮಾಡಲಾಗಿದ್ದು ಇಂದಿನಿಂದ ಪ್ರಾಯೋಗಿಕವಾಗಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ವೆ ನೀಡಲಾಗುವುದು ನಂತರ ಎಲ್ಲ ಜೆಲ್ಲಾಸ್ತತ್ರೆ ಮೆಡಿಕಲ್ ಕಾಲೇಜುಗಳಲ್ಲಿ ಈ ಚಿಕಿತ್ಸಾ ಸೌಲಭ್ಯ ವಿಸ್ತರಿಸಲಾಗುವುದು ಎಂದು ಸಚಿವರು ಹೇಳಿದರು

ಇದನ್ನು ಉಚಿತವಾಗಿ ನೀಡಲು ಇಂದು ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಲಾಗುವುದು ಯಾರಿಗೇ ಈ ಸಮಸ್ಕೆ ಇದ್ದರೂ ತಕ್ಷಣ ವೈದ್ಯರ ಬಳಿ ಪರೀಕ್ಷೆ ಮಾಡಿಸುವಂತೆ ಸಚಿವ ಸುಧಾಕರ್ ಸಲಹೆ ನೀಡಿದರು

ನ್ಯಾಯಬೆಲೆ ಅಂಗಡಿಗಳಿಗೆ ಮಾರುಕಟ್ಟೆ ಸಮಯದ ಮಿತಿಯಿಂದ ವಿನಾಯಿತಿ ನೀಡುವಂತೆ ಎಲ್ಲಾ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ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

ಈ ಯೋಜನೆಯಡಿ ಫಲಾನುಭವಿಗಳಿಗೆ ಸರ್ಕಾರ ಮಾಸಿಕ ಐದು ಕಿರೋ ಆಹಾರಧಾನ್ಲ ನೀಡುತ್ತಿದೆ

ಇಂದು ಸಂಜೆ ವೇಳೆಗೆ ಉತ್ತರ ವಾಯವ್ಯದೆಡೆಗೆ ಸಾಗಿ ಗುಜರಾತ್ ಕರಾವಳಿ ತಲುಪಿ ನಾಳೆ ಬೆಳಗಿನ ಜಾವದ ವೇಳೆಗೆ ಪೋರ್ಬಂದರ್ ಮತ್ತು ಮಹುವಾ ನಡುವಿನ ಕರಾವಳಿ ದಾಟಲಿದೆ ಎಂದು ಇಲಾಖೆ ಮುನ್ಸೂಚನೆ ನೀಡಿದೆ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

ಇಂದು ಸಹ ಕರ್ನಾಟಕದ ಕರಾವಳಿ ತೀರದತ್ತ ಮೀನುಗಾರರು ತೆರಳದಂತೆ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ

ಗುರುಗ್ರಾಮದಲ್ಲಿರುವ ನಿವಾಸದಲ್ಲಿ ಆತನನ್ನು ಬಂಧಿಸಲಾಗಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ

ಹೀಗಾಗಿ ಆತನ ವಿರುದ್ದ ದೆಹಲಿ ಪೊಲೀಸರು ಲುಕ್ ಡಿಟ್ ನೋಟಿಸ್ ಹೊರಡಿಸಿದ್ದರು